ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿಲ್ಲ ಎಂದು ಚುನಾವಣಾ ಆಯೋಗದಿಂದ ಅವರಿಗೆ ಕ್ಷೀನ್ ಚಿಟ್

ಹಿರಿಯ ಬಿಜೆಪಿ ನಾಯಕ ಮತ್ತು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಶ್ರಮುಖ ರಾಜಕೀಯ ಧುರೀಣರಿಂದ ಇಂದು ರ್ಲಾಲಿ ಮತ್ತು ರೋಡ್ ಶೋ

ಚಂಡ ಮಾರುತ ಫನಿ ಉಲ್ಲಣಿಸಿ ತೀವ್ರ ಚಂಡಮಾರುತವಾಗಿ ಪರಿವರ್ತನೆ ಎಂದು ಹವಾಮಾನ ಇಲಾಖೆ ಹೇಳೆ

ಇಸ್ಲಾಮಿಕ್ ಸ್ಸೇಟ್ ವಿರುದ್ದದ ಜಾಗತಿಕ ಹೋರಾಟದಲ್ಲಿ ಕೈಜೋಡಿಸಲು ಶ್ರೀಲಂಕಾ ಸಿದ್ದ ಅಲ್ಲಿನ ಪ್ರಧಾನಿ ರನಿಲ್ ವಿಕ್ರಮ ಸಿಂಫಿ

ಐಪಿಲ್ ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂದ್ವಾವಳಿಯಿಂದ ನಿರ್ಗಮನ

ಈ ವಿಷಯದಲ್ಲಿ ಯಾವುದೇ ಉಲ್ಲಂಘನೆಯಾಗಿಲ್ಲವೆಂಬುದು ಚುನಾವಣಾ ಆಯೋಗದ ಅಭಿಮತವಾಗಿದೆ ಎಂದು ಹೇಳಕೆಯಲ್ಲಿ ತಿಳಿಸಲಾಗಿದೆ

ಉತ್ತರ ಪ್ರದೇಶದಲ್ಲಿ ಚುನಾವಣಾ ಅಧಿಕಾರಿಗಳ ವಿರುದ್ದ ಪ್ರಚೋದನಾತ್ತಕ ಮತ್ತು ಕೋಮುವಾದಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಸಮಾಜವಾದಿ ಪಾರ್ಟಯ ನಾಯಕ ಅಜ್

ಇದಕ್ಕೆ ಮೊದಲು ಬಿಜೆಪಿ ಅಭ್ಯರ್ಥಿ ಜಯಪ್ರದ ವಿರುದ್ದ ಆಕ್ಷೇಪಾರ್ಹ ಹೇಳಕೆ ನೀಡಿದ್ದರೆಂಬ ಕಾರಣಕ್ಕೆ ಅಜ

ಜಮ್ಮ ಮತ್ತು ಕಾಶ್ನೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಸುವ ಕುರಿತಂತೆ ಚುನಾವಣಾ ಆಯೋಗ ನಿನ್ನೆ ವಿಸ್ತ್ವತ ಚರ್ಚೆ ನಡೆಸಿದೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಗೃಹ ಸಚಿವಾಲಯದಿಂದ ಕೆಲವು ವಿಷಯಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟೀಕರಣ ಕೋರಲು ನಿರ್ಧರಿಸಿದೆ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಜಾರಿಯಲ್ಲಿರುವ ರಾಷ್ಟಪತಿ ಆಡಳತದ ಸಂದರ್ಭದಲ್ಲಿ ಪ್ರಮುಖ ಕಾನೂನು ತಜ್ವರಿಂದ ಅಭಿಪ್ರಾಯವನ್ನು ಆಲಿಸಲು ಸಹ ಆಯೋಗ ತೀರ್ಮಾನಿಸಿದೆ ಹೆಡ್ ಲೋಕಸಭಾ ಚುನಾವಣೆಯ ಉಳಿದ ಹಹತಗಳಿಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಪ್ರಚಾರಕಾರ್ಯ ಮುಂದುವರಿದಿದೆ ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಬಹ್ರೈಚ್ ಮತ್ತು ಬಾರಾಬಂಕಿಯಲ್ಲಿ ಹಾಗೂ ಬಿಹಾರದ ಮುಝಾಫರ್ ಪುರ್ನಲ್ಲಿ ಸಾರ್ವಜನಿಕ ರ್ಹಾಲಿಗಳನ್ನುದ್ದೇಶಿ ನಿನ್ನೆ ಭಾಷಣ ಮಾಡಿದರು

ರಾಜಸ್ಥಾನ್ ನ ದೌಸಾನಲ್ಲಿ ಚುನಾವಣಾ ರ್ನಾಲಿಯನ್ನುದ್ದೇಶಿ ಮಾತನಾಡಿದ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಎನ್ ಡಿಎ ಸರ್ಕಾರ ದೇಶದ ಭದ್ರಗೆ ಕೆಲಸ ಮಾಡಿದೆ ಮತ್ತು ಭಯೋತ್ವಾದಕರಿಗೆ ಸೂಕ್ತ ಪ್ರತ್ಯುತ್ತರ ನೀಡಿದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇತದ ಲೋಕಸಭಾ ಕ್ಷೇತ್ರಗಳಾದ ಟಕಮ್ಗಢ ದಾಮೊಹ್ ಮತ್ತು ಖಜೂರಾಹೊದಲ್ಲಿ ಚುನಾವಣಾ ರ್ಕಾಲಿಗಳನ್ನುಉದ್ವೇತಿಸಿ ಭಾಷಣ ಮಾಡಿದರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಉತ್ತರ ಪ್ರದೇಶದ ಉಸ್ತುವಾರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಮೇಠಿಯಲ್ಲಿ ರೋಡ್ ಶೋ ನಡೆಸಿ ಚುನಾವಣಾ ರ್ಚಾಲಿಗಳನ್ನುದ್ದೇಶಿ ಭಾಷಣ ಮಾಡಿದರು ಇವರಲ್ಲದೆ ಬಿಎಸ್ ಪಿ ಮುಖ್ಯಸ್ನೆ ಮಯಾವತಿ ಸಹ ದೌರಾಹ್ರಾದಲ್ಲಿ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ನ ಅಖಿಲೇಶ್ ಯಾದವ್ ಬಂಡಾದಲ್ಲಿ ಚುನಾವಣಾ ಬಿರುಸಿನ ಮತಯಾಚಿಸಿದ್ದಾರೆ ಬಿಜೆಪಿ ಹಿರಿಯ ಮುಖಂಡ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಮತ್ತು ಇತರ ಬಿಜೆಪಿ ನಾಯಕರಾದ ಕೇಶವ್ ಮೌರ್ಯ ಮತ್ತು ಡಾ ದಿನೇಶ್ ಶರ್ಮಾ ಚುನಾವಣಾ ಸಭೆಗಳನ್ನು ನಡೆಬಿ ತಮ್ಮ ಅಭ್ವರ್ಥಿಗಳ ಪರ ಮತಯಾಚಿಸಿದರು

ರಾಜ್ಯದಲ್ಲಿ ಇತರೆ ರಾಜಕೀಯ ಪಕ್ಷಗಳ ಅನೇಕ ನಾಯಕರೂ ಸಹ ರ್ಕಾಲಿ ಮತ್ತು ರೋಡ್ ಶೋ ನಡೆಸುವ ಕಾರ್ಯಕ್ರಮಗಳಿವೆ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ನಗರ್ ಜಿಲ್ಲೆಯ ಮ್ಯಾ ಬಜ್ತಾರ್ ಪ್ರದೇಶಕ್ಕೆ ಮೊದಲು ತಲುಪಲಿದ್ದು ಇಂದು ಬೆಳಗ್ಗೆ ಬಿಜೆಪಿ ಅಭ್ಯರ್ಥಿ ಪರ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಆ ಬಳಿಕ ಅವರು ಇಂದು ಕೌಶಂಬಿ ಜಿಲ್ಲೆಯಲ್ಲಿ ರ್್ಯಾಲಿಯೊಂದರಲ್ಲಿ ಭಾಗವಹಿಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಬಾರಾಬಂಕಿಯ ರಾಮ್ನಗರ್ ಪ್ರದೇಶದಲ್ಲಿ ಪಕ್ಷದ ಅಧ್ಯರ್ಥಿ ತನುಜ್ ಪುನಿಯಾ ಪರ ಪ್ರಚಾರ ಭಾಷಣ ಮಾಡಲಿದ್ದಾರೆ ಅವರು ಸೀತಾಪುರ್ ಜಿಲ್ಲೆಯಲ್ಲೂ ಸಹ ಇಂದು ಪ್ರಚಾರ ಕ್ಟೆಗೊಳ್ಳುವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪೂರ್ವ ಉತ್ತರ ಪ್ರದೇಶದ ಉಸ್ತುವಾರಿ ಪ್ರಿಯಾಂಕ ಗಾಂಧಿ ವಾದ್ರಾ ಅವರು ರಾಯಬರೇಲಿ ಜಿಲ್ಲೆಯಲ್ಲಿ ಇಂದು ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಮಾತನಾಡುವರು ಹಾಗೂ ಇಂದು ಸಂಜೆ ಅಮೇಥಿಯಲ್ಲಿ ಅವರು ರೋಡ್ ಶೋ ನಡೆಸಲಿದ್ದಾರೆ ಬಾರಾಬಂಕಿಯಲ್ಲಿ ಇಂದು ಎಸ್ಪಿ ಬಿಎಸ್ಪಿ ಜಂಟಿ ರ್ಕಾಲಿ ನಡೆಯಲಿದೆ ರ್ಕಾಲಿಯನ್ನುದ್ದೇಶಿಸಿ ಎರಡು ಪಕ್ಷಗಳ ಮುಖಂಡರಾದ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಭಾಷಣ ಮಾಡಲಿದ್ದಾರೆ ಆಂಧ್ರಪ್ರದೇಶದ ನಂದ್ವಾಲೆ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಎಸ್

ರೆಡ್ಡಿ ಅನಾರೋಗ್ಯದ ಕಾರಣ ಹೈದರಾಬಾದ್ ನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನ ಹೊಂದಿದ್ದಾರೆ

ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ

ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಒಡಿಶಾ ಕರಾವಳಿ ದಾಟುವ ಸೂಚನೆಗಳಿವೆ ಎಂದು ಹವಾಮಾನ ಇಲಾಖೆ ಹೇಳೀದೆ ಚಂಡಮಾರುತ ಒಡಿಶಾದಲ್ಲಿ ಪುರಿ ಮತ್ತು ಕೇಂದ್ರಪಾಡ ನಡುವೆ ಅಪ್ಪಳಿಸುವ ಸಾಧ್ಯತೆಯಿದೆ ಆದರೆ ಚಂಡ ಮಾರುತ ಅಪ್ಪಳಿಸುವ ನಿರ್ದಿಷ್ಟ ಪ್ರದೇಶ ತಿಳಿದುಬಂದಿಲ್ಲ ಚಂಡಮಾರುತದಿಂದ ಗಜಪತಿ ಗಂಜಾಮ್ ಪುರಿ ಖೋರ್ದಾ ರಾಯಫಡ ಮತ್ತು ಕಂಧಮಾಲ್ ಜಿಲ್ಲೆಗಳಲ್ಲಿ ನಾಳೆ ವಿಪರೀತ ಮಳೆಯಾಗುವ ಸಂಭವವಿದೆ ಎಂದು ಪ್ರಾದೇಶಿಕ ಹವಾಮಾನ ಕೇಂದ್ರ ತಿಳಿಸಿದೆ ಎರಡು ತಗ್ಗು ಪ್ರದೇಶಗಳಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತೆರವುಗೊಳಿಸಲಾಗುವುದು ಎಂದು ಒಡಿಶಾ ಮುಖ್ಯ ಕಾರ್ಯದರ್ಶಿ ಆದಿತ್ಯ ಪಢಿ ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಹೆಡ್ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧದ ಜಾಗತಿಕವಾಗಿ ಹೋರಾಟಕ್ಕೆ ಕೈಜೋಡಿಸಲು ಶ್ರೀಲಂಕಾ ಸಿದ್ಧಗೊಂಡಿದೆ ಎಂದು ಅಲ್ಲಿನ ಪ್ರಧಾನ ಮಂತ್ರಿ ರನಿಲ್ ವಿಕ್ರೆಮ ಸಿಂಫೆ ಹೇಳಿದ್ದಾರೆ ಐಸ್ಲಾಮಿಕ್ ಸ್ಟೇಟ್ ನಿಂದ ಎದುರಿಸುತ್ತಿರುವ ಆತಂಕ ಕುರಿತು ಅಂತಾರಾಷ್ಟೀಯ ಸಮುದಾಯದ ತಜ್ಞರೊಂದಿಗೆ ಶ್ರೀಲಂಕಾ ಗುಪ್ತಚರ ಇಲಾಬೆ ಮಾಹಿತಿಯನ್ನು ಹಂಚಿಕೊಳ್ಳಲಿದೆ ಎಂದು ವಿಕ್ರೆಮ ಸಿಂಫೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜತೆಗೆ ಈಸ್ಟರ್ ಸಂಡೇ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ದಾಳಿ ನಡೆಸಿದ ಒಂದು ಗುಂಪಿನ ಬಗ್ಗೆ ಪ್ರಮುಖ ಮಾಹಿತಿ ಬೆಳಕಿಗೆ ಬಂದಿದೆ ಎಂದಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಹಾಗೂ ಹಣ ದುರ್ವ್ಯವಹಾರ ಪ್ರಕರಣದಲ್ಲಿ ಭಾರತಕ್ಕೆ ಹಸ್ತಾಂತರಗೊಳ್ಳುವ ಪ್ರಕ್ರಿಯೆಗೆ ಒಳಗಾಗಿರುವ ದೇಶಭ್ರಷ್ಟ ವಜ್ರ ವ್ಯಾಪಾರಿ ನೀರವ್ ಮೋದಿ ಯುನೈಟೆಡ್ ಕಿಂಗ್ಡಮ್ನ ನ್ಯಾಯಾಲಯದಲ್ಲಿ ಮತ್ತೊಂದು ಜಾಮೀನು ಅರ್ಜೆ ಸಲ್ಲಿಸುತ್ತಿದ್ದಾನೆ

ಆತ ನೈರುತ್ಯ ಲಂಡನ್ನ ವ್ಯಾಂಡ್ಸ್ವರ್ತ್ ಕಾರಾಗೃಹದಲ್ಲಿದ್ದಾನೆ

ಹೆಡ್ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಲಿ ನಡುವಿನ ಐಪಿಎಲ್ ಪಂದ್ಯ ಮಳೆಯಿಂದಾಗಿ ಅರ್ಧದಲ್ಲೇ ರದ್ದಾದ ಪರಿಣಾಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟೂರ್ನಿಯ ಪ್ಲೇಆಫ್ ಹಂತದಿಂದ ಅಧಿಕೃತವಾಗಿ ಹೊರಬಿದ್ದಿದೆ

ಹೀಗಾಗಿ ಉಭಯ ತಂಡಗಳಗೆ ತಲಾ ಒಂದು ಅಂಕ ನೀಡಲಾಯಿತು

ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ಮುಕ್ತ ಬ್ಯಾಡ್ನಿಂಟನ್ ಪಂದ್ಯಾವಳಿಯ ಮೊದಲ ಸುತ್ತಲಿನಲ್ಲಿಂದು ಭಾರತದ ಶೆಟ್ಲರ್ಗಳಾದ ಸ್ಲೆನಾ ನೆಹ್ವಾಲ್ ಎಚ್

ಸಾಯಿ ಪ್ರಣೀತ್ ಸುಭಾಂಕರ್ ಡೇ ಮತ್ತು ಲಕ್ಷ್ಯಾ ಸೇನ್ ತಮ್ನ ಪಂದ್ವಗಳನ್ನು ಆಡಲಿದ್ದಾರೆ